ರಾಜೀವ ಗಾಂಧಿ ವಸತಿ ನಿಗಮದಡಿ ಪೌರ ಕಾರ್ಮಿಕರ ಮನೆಗಳ ಗಾತ್ರ ಹೆಚ್ಚಿಸಲು ಕೇಂದ್ರಕ್ಕೆ ಪ್ರಸ್ತಾವ ಯೂ

ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಡಿ ನೂತನ ಉತ್ಪಷ್ಠತಾ ಕೇಂದ್ರ ಸ್ಥಾಪಿಸಲು ಕೌಶಲಾಭಿವೃದ್ದಿ ಸಚಿವಾಲಯ ಸಿದ್ದ ಅನಂತಕುಮಾರ ಹೆಗಡೆ ಘೋಷಣೆ ಪದ್ಮಶ್ರೀ ಪುರಸ್ಕತ ಪ್ರಸೂತಿ ತಜ್ಜೆ ನರಸಮ್ಮ ನಿಧನ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ತಿಯೆ ಈಗ ವಾರ್ತೆಗಳ ವಿವರ ರಾಜ್ಯದಲ್ಲಿ ಕಾನೂನು ಸುವ್ನವಸ್ಥೆ ನಿರ್ವಹಣೆ ತಮ್ಮ ಪ್ರಥಮ ಆದ್ಯತೆಯಾಗಿದ್ದು

ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ತೊಪ್ಪನಹಳ್ಳಿಗೆ ಆಗಮಿಸಿ ದುಷ್ಕರ್ಮಿಗಳಿಂದ ಹತ್ಯೆಯಾದ ಜೆಡಿಎಸ್ ಮುಖಂಡ ಪ್ರಕಾಶ್ ಮೃತದೇಹದ ಅಂತಿಮ ದರ್ಶನ ಪಡೆದು ಮೃತ ಪ್ರಕಾಶ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಮುಖ್ಯಮಂತ್ರಿಯವರು ಇಂತಹ ಫಟನೆಗಳು ದುರದೃಷ್ಟಕರ ಕಾನೂನು ಉಲ್ಲಂಘಿಸುವವರಿಗೆ ಕಠಣ ಶಿಕ್ಷೆ ವಿಧಿಸುವಂತಾಗಬೇಕು ಎಂದರು

ತಪ್ಪಿತಸ್ಥರ ವಿರುದ್ಧ ಕಾನೂನು ಪ್ರಕಾರ ಕಟ್ಟುನಿಟ್ಟನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾಗಿ ತಿಳಿಸಿದರು

ನಂತರ ಮಾತನಾಡಿದ ಅವರು ದೇಶ ವಿದೇಶಗಳಲ್ಲಿ ಭಾರತೀಯ ಸಂಸ್ಟತಿ ಹೆಚ್ಚಿನ ಪ್ರಚಾರ ಪಡೆಯುತ್ತಿದೆ ಗುರುಪರಂಪರೆ ಮತ್ತು ಯೋಗ ಅಂತಾರಾಬ್ಜೀಯ ಮಟ್ಟದಲ್ಲಿ ಜನಪ್ರಿಯಗೊಳ್ಳುತ್ತಿದೆ ಸಂಸ್ಟತಿ ಉತ್ಸವಗಳ ಮೂಲಕ ದೇಶಿ ಕೃಷಿ ಪದ್ಧತಿ ಮತ್ತು ಸಾವಯವ ಕೃಷಿಗಾಗಿ ಗೋ ಸಂರಕ್ಷಣೆ ಮಾಡುತ್ತಿರುವುದು ತ್ಲಾಘನೀಯ ಎಂದರು ಭಾರತ ವಿಕಾಸ ಸಂಗಮದ ಸಂಸ್ವಾಪಕ ಕೆ

ಗೋವಿಂದಾಚಾರ್ಯ ಮಾತನಾಡಿ ಭಾರತೀಯ ಸಂಸ್ವತಿ ಈಗ ವಿಶ್ವ ಮನ್ನಣೆ ಗಳಿಸಿದ್ದು ಈ ತ್ರೇಯದ ಹಿಂದೆ ಲಕ್ಷಾಂತರ ಹಿರಿಯರ ತ್ರಮವಿದೆ ಎಂದರು

ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ವಿಜಯಪುರದಲ್ಲಿ ಈರುಳ್ಳ ಖರೀದಿ ಕೇಂದ್ರ ಸ್ಥಾಪನೆಗೆ ಸೂಕ್ತ ಕ್ರಮ ಕ್ಟೆಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಿದ್ದಾಗಿ ತಿಳಿಬದರು ತೊಗರಿ ಖರೀದಿ ಇಂದಿನಿಂದ ಆರಂಭವಾಗಲಿದ್ದು ರಾಜ್ಯದ ವಿವಿಧ ಕಡೆಗಳಲ್ಲಿ ಈರುಳ್ಳಗೆ ಬೆಂಬಲ ಬೆಲೆ ನೀಡಿ ಖರೀದಿಸಲಾಗುವುದು ಎಂದರು ಇದಕ್ಕೂ ಮುನ್ನ ಜನತಾ ದರ್ಶನದಲ್ಲಿ ಮುಖ್ಯಮಂತ್ರಿಯವರು ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು ಮಹಾರಾಷ್ಟದ ಖಂಡಾಲಾ ಫಾಟ್ನಲ್ಲಿ ನಡೆದ ಬಸ್ ದುರಂತದಲ್ಲಿ ಮೃತಪಟ್ಟ

ನಂತರ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿಯವರು ಮೃತರ ಕುಟುಂಬಗಳ ವಾರಸುದಾರರಿಗೆ ಮುಖ್ಚಮಂತ್ರಿಗಳ ಪರಿಹಾರ ನಿಧಿಯಿಂದ ಶೀಘ ಪರಿಹಾರ ಮಂಜೂರು ಮಾಡುವುದಾಗಿ ಭರವಸೆ ನೀಡಿದರು ಮದಭಾವಿ ಲಂಬಾಣಿ ತಾಂಡಾ ಸೇರಿದಂತೆ ಅಕ್ಕ ಪಕ್ಕದ ಗ್ರಾಮಗಳನ್ನು ದತ್ತು ಪಡೆದು ಅರ್ಥಿಕವಾಗಿ ಸಬಲರನ್ನಾಗಿಸುವ ಸದುದ್ನೇತ ಹೊಂದಿರುವುದಾಗಿ ತಿಳಿಸಿದ ಮುಖ್ಯಮಂತ್ರಿಯವರು ನೂರಾರು ಕಿಲೋ ಮೀಟರ್ ದೂರ ಕೂಲಿಗಾಗಿ ಗುಳಿ ಹೋಗುವಂತಹ ಕಪ್ನದ ಪರಿಸ್ತಿತಿ ಇದೆ ಇದಕ್ಕಾಗಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಉದ್ದೇತ ಹೊಂದಿರುವುದಾಗಿ ಹೇಳಿದರು

ಪರಿತಿಷ್ಟ ಜಾತಿ ಮತ್ತು ಪರಿತಿಷ್ಟ ಪಂಗಡಕ್ಕೆ ಸೇರಿದ ಕುಟುಂಬಗಳಿಗೆ ಉಚಿತವಾಗಿ ಭೂಮಿ ಮತ್ತು ಮನೆ ಕಟ್ಟ ಕೊಡಲಾಗುವುದು

ಪೌರ ಕಾರ್ಮಿಕರ ಮನೆಗಳು ತೀರ ಚಿಕ್ಕದಿರುವ ಬಗ್ಗೆ ಚರ್ಚಿಸಿ ಕೊಢಿಕರಿಸಿದ ಅಭಿಪ್ರಾಯವನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ವಸತಿ ಖಾತೆ ಸಚಿವ ಯೂ

ಮಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಸಚಿವರು ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸಲಾಗುತ್ತಿದೆ ಯೋಗ್ಯ ಅಳತೆಯ ಮನೆಗಳನ್ನು ನಿರ್ಮಿಸುವ ಪ್ರಸ್ತಾವ ಕೇಂದ್ರಕ್ಕೆ ಕಳುಹಿಸಲಾಗುವುದು ಎಂದು ಹೇಳಿದರು

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿ ನೂತನ ಉತ್ಪಷ್ಠತಾ ಕೇಂದ್ರ ಸ್ಥಾಪಿಸಲು ತಮ್ಮ ಸಚಿವಾಲಯ ಸಿದ್ಧವಿದೆ ಎಂದು ಕೌಶಲಾಭಿವೃದ್ಧಿ ಬಾತೆ ಸಚಿವ ಸಚಿವ ಅನಂತಕುಮಾರ ಹೆಗಡೆ ಹೇಳಿದ್ದಾರೆ ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಮೂರು ದಿನಗಳ ತೋಟಗಾರಿಕೆ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು ರೈತರು ತಮ್ಮ ನೆಲ ಮೂಲಜ್ಞಾನ ಹಾಗೂ ಲಭ್ವವಿರುವ ಸ್ಥಳೀಯ ತಂತ್ರಜ್ಞಾನ ಬಳಸಿಕೊಳ್ಳಬೇಕು ಆಗ ಸಾಲ ಮನ್ನಾ ಮಾಡುವಂತೆ ಕೋರುವ ಬದಲು ರೈತರು ಸ್ವತಃ ಸಾಲ ನೀಡುವಷ್ಟು ಪ್ರಗತಿ ಸಾಧಿಸಬಲ್ಲರು ಎಂದು ಸಚಿವರು ಅಭಿಪ್ರಾಯಪಟ್ಟರು

ಪ್ರತಿಯೊಬ್ಬರಿಗೂ ಆತಿಥ್ಯ ಶುಚಿ ರುಚಿಯಾದ ಊಟ ಉಪಾಹಾರದ ವ್ಯವಸ್ಥೆ ಹಾಗೂ ಆಹಾರ ಸುರಕ್ಷತೆಗೆ ಹೆಚ್ಚು ಒತ್ತು ನೀಡಲಾಗಿದೆ

ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಭೋಜನಾಂಗಣದ ಸಿದ್ಧತೆಗಳನ್ನು ಪರಿಶೀಲಿಸಿದ ಬಳಿಕ ಆಹಾರ ಸಮಿತಿಯ ಕಾರ್ಯಚಟುವಟಿಕೆಗಳ ಬಗ್ಗೆ ಅವರು ಆಕಾಶವಾಣಿಗೆ ಮಾಹಿತಿ ನೀಡಿದರು

ವಯೋ ಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ನರಸಮ್ಮ ಅವರನ್ನು ಬೆಂಗಳೂರಿನ ಬಿಜಿಎಸ್ ಗ್ಲೋಬಲ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೃಷ್ಣಾಪುರ ಗ್ರಾಮದವರಾದ ನರಸಮ್ಮ ತಮ್ಮ ಜೀವಿತ ಕಾಲದಲ್ಲಿ ಸಹಸ್ತಾರು ಹೆರಿಗೆಗಳನ್ನು ಸುಸೂತ್ರವಾಗಿ ನಡೆಸುವ ಮೂಲಕ ಸೂಲಗಿತ್ತಿ ನರಸಮ್ಮ ಎಂದೇ ಬ್ಯಾತರಾಗಿದ್ದರು

ಪಾವಗಡ ತಾಲೂಕಿನವರಾದ ನರಸಮ್ಮ ಅವರು ಸಾವಿರಾರು ಗ್ರಾಮೀಣ ಮಹಿಳೆಯರಿಗೆ ಉಚಿತವಾಗಿ ಹೆರಿಗೆ ಮಾಡಿಸಿ ಮಾನವೀಯತೆ ಮೆರೆದಿದ್ದರು ಎಂದು ಅವರು ಸ್ಕರಿಸಿದ್ದಾರೆ ನರಸಮ್ಮ ಅವರ ನಿಧನಕ್ಕೆ ಬಿಜೆಪಿ ರಾಜ್ಯಾಧ್ವಕ್ಷ ಬಿ

ಯಡ್ಕೂರಪ್ಪ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಖಾತೆ ಸಚಿವೆ ಜಯಮಾಲಾ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ತುಮಕೂರಿನಲ್ಲಿ ನರಸಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಜರುಗಲಿದೆ ಎಂದು ಗೃಹ ಖಾತೆ ಸಚಿವ ಡಾಕ್ಟರ್ ಜಿ

ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗೊಂದಿ ಸಮೀಪದ ಹನುಮ ಜನಸ್ವಳ ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡಿದರು

ಚುಟುಕು ಸುದ್ದಿ ಧಾರವಾಡದಲ್ಲಿ ರಾಜ್ಯ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಏಳನೇ ಚುಟುಕು ಸಾಹಿತ್ಯ ಸಮ್ಮೇಳನ ಜರುಗಿತು

ಹುಬ್ಬಳ್ಳಯಲ್ಲಿ ಬಿಜೆಪಿ ಯುವ ಮೋರ್ಚಾ ಹಾಗೂ ರಾಷ್ಟೋತ್ಮಾನ ರಕ್ತ ನಿಧಿ ವತಿಯಿಂದ ಅಟಲ್ಜೀ ಸಂಸ್ಕರಣೆಯ ರಕ್ತ ದಾನ ಶಿಬಿರ ಆಯೋಜಿತವಾಗಿತ್ತು

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ಯದಲ್ಲಿ ಕಾನೂನು ಸುವ್ನವಸ್ಥೆ ಕಾಪಾಡಲು ಕಟ್ಟುನಿಟ್ಟನ ಕ್ರಮ ಶೀಘ್ರದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ಎಚ್

ರಾಜೀವ ಗಾಂಧಿ ವಸತಿ ನಿಗಮದಡಿ ಪೌರ ಕಾರ್ಮಿಕರ ಮನೆಗಳ ಗಾತ್ರ ಹೆಚ್ಚಸಲು ಕೇಂದ್ರಕ್ಕೆ ಪ್ರಸ್ತಾವ ಯೂ

ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಡಿ ನೂತನ ಉತ್ತಷ್ಟತಾ ಕೇಂದ್ರ ಸ್ಥಾಪಿಸಲು ಕೌಶಲಾಭಿವೃದ್ದಿ ಸಚಿವಾಲಯ ಸಿದ್ದ ಅನಂತಕುಮಾರ ಹೆಗಡೆ ಘೋಷಣೆ ಪದ್ಮಶ್ರೀ ಪುರಸ್ಕತ ಪ್ರಸೂತಿ ತಜ್ಜೆ ನರಸಮ್ಮ ನಿಧನ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ತಿಯೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು